ಉತ್ಲಾಹ ತುಂಬುವ ಹಬ್ಬಗಳು ಹೊಸ ಸಂಕಲ್ಪಕ್ಷೆ ಮುನ್ನುಡಿ ಬರೆಯುತ್ತವೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಭಿಮತ

ಯಡಿಯೂರಪ್ಪ ಮಾಹಿತಿ

ಉತ್ಸಾಹ ತುಂಬುತ್ತವೆ ಹೊಸ ಸಂಕಲ್ಪಕ್ಷೆ ಮುನ್ನುಡಿ ಬರೆಯುತ್ತವೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವಾಸಿಗಳನ್ನುದ್ದೇತಿಸಿ ಮಾತನಾಡಿದ ಅವರು ಮುಂದಿನ ಹಲವು ವಾರಗಳ ಕಾಲ ದೇಶಾದ್ದಂತ ಹಬ್ಬದ ಶೋಭೆ ತುಂಬಿರುತ್ತದೆ ನಾವೆಲ್ಲರೂ ನವರಾತ್ರಿ ಮಹೋತ್ಸವ ಗರ್ಬಾ ದುರ್ಗಾ ಪೂಜೆ ದಸರಾ ದೀಪಾವಳಿ ಭೈಯ್ಯಾ ದೂಜ್ ಛಚ್ ಪೂಜಾ ಹೀಗೇ ಅನೇಕ ಹಬ್ಬಗಳನ್ನು ಆಚರಿಸುತ್ತೇವೆ ಈ ಹಬ್ಬಗಳ ನಿಜವಾದ ಸಂತೋಷ ಅಭಾವ ಇರುವಲ್ಲಿ ಕೂಡಾ ನಾವು ಸಂತೋಷವನ್ನು ಹಂಚಿಕೊಳ್ಳಬೇಕು ಇದು ನಮ್ಮ ಸ್ವಭಾವವಾಗಬೇಕು ಎಂದು ಅವರು ಹೇಳಿದರು

ಮನೆಗಳಲ್ಲಿ ಸಂತೋಷ ತುಂಬಿರುತ್ತದೆ ಆದರೆ ನಮ್ಮ ಸುತ್ತಲೂ ಈ ಹಬ್ಬಗಳ ಸಂತೋಷದಿಂದ ವಂಚಿತರಾದ ಅನೇಕ ಜನರಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು ಒಂದೆಡೆ ಕೆಲವು ಮನೆಗಳಲ್ಲಿ ದೆಳಕು ಝಗಮಗಿಸುತ್ತಿದ್ದರೆ ಮತ್ತೊಂದೆಡೆ ಕೆಲವು ಮನೆಗಳಲ್ಲಿ ಕತ್ತಲು ಹರಡಿರುತ್ತದೆ ಕೆಲವು ಮನೆಗಳಲ್ಲಿ ಸಿಹಿ ತಿಂಡಿ ಕೆಟ್ಟು ಹೋಗುತ್ತಿದ್ದರೆ ಇನ್ನು ಕೆಲವು ಮನೆಗಳಲ್ಲಿ ಮಕ್ಕಳು ಸಿಹಿತಿಂಡಿಗಾಗಿ ಹಂಬಲಿಸುತ್ತಿರುತ್ತಾರೆ ಇದೇ ದೀಪದ ಕೆಳಗಿನ ಕತ್ತಲೆ ಈ ಕತ್ತಲೆ ದೂರವಾದಾಗ ಅನೇಕ ಬಡ ಪರಿವಾರಗಳ ಮೊಗದಲ್ಲಿ ಮೂಡುವ ಮುಗುಳ್ನಗೆ ಹಬ್ಬದ ಸಂತೋಷವನ್ನು ದ್ವಿಗುಣಗೊಳಿಸುತ್ತದೆ ಎಂದ ಶ್ರಧಾನಿ ಮುಂಬರುವ ಹಬ್ಬಗಳಗಾಗಿ ದೇಶವಾಸಿಗಳಗೆ ಶುಭ ಹಾರೈಸಿದರು ತಂಬಾಕು ಮತ್ತು ಅದರ ಉತ್ಪನ್ನಗಳ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವುದು ಎಲ್ಲರಿಗೂ ತಿಳಿಬದೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಮಧುಮೇಹ ರಕ್ತದೊತ್ತಡದಂತಹ ರೋಗಗಳು ಬರುವ ಆತಂಕವೂ ಇರುತ್ತದೆ ಭಾರತದಲ್ಲಿ ಇತ್ತೀಚೆಗೆ ಇ ಸಿಗರೇಟ್ ನಿಷೇಧದ ಕುರಿತು ಚರ್ಚೆ ನಡೆಯುತ್ತಿದೆ ಸಾಮಾನ್ಯ ಸಿಗರೇಟ್ಗಿಂತ ಭಿನ್ನವಾದ ಇ ಸಿಗರೇಟ್ ಒಂದು ಬಗೆಯ ಎಲೆಕ್ಟಾನಿಕ್ ಉಪಕರಣವಾಗಿದೆ ಇ ಸಿಗರೇಟ್ ನಿಂದ ಯಾವುದೇ ಹಾನಿಯಾಗುವುದಿಲ್ಲ ಎಂಬ ಭ್ರಮೆಯಿದೆ ಎಂದು ಅವರು ಹೇಳಿದರು

ಯಡಿಯೂರಪ್ಪ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತು ಬೆಳಗಾವಿ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಇಂಥಹ ಕಪ್ಪದ ಶ್ಯಿತಿಯಲ್ಲಿ ಅಧಿವೇಶನ ನಡೆಸುವ ಶ್ಯಿತಿಯಲ್ಲಿ ನಾವಿಲ್ಲ ಎಂದು ತಿಳಿಸಿದ್ದಾರೆ ಮುಂದಿನ ಅಧಿವೇತನವನ್ನು ಬೆಳಗಾವಿಯಲ್ಲಿ ನಡೆಸಲಾಗುವುದು ಎಂದರು

ನೆರೆ ಪೀಡಿತ ಪ್ರದೇಶಗಳಲ್ಲಿ ಜಿಲ್ಲಾಧಿಕಾರಿಗಳು ಕೈಗೊಂಡಿರುವ ಕ್ರಮಗಳು ರಸ್ತೆ ಮನೆ ಸೇತುವೆಗಳ ನಿರ್ಮಾಣ ಸಂಬಂಧ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಹಣ ಎಷ್ಟರ ಮಟ್ಟಗೆ ಸಮರ್ಪಕವಾಗಿ ಬಳಕೆಯಾಗಿದೆ ಎನ್ನುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು

ಜಗತ್ತಿನ ವಿವಿಧ ರಾಷ್ಟಗಳಲ್ಲಿನ ವಿಧಿವಿಜ್ಞಾನ ಸೈಬರ್ ಅಪರಾಧ ಪತ್ತೆಗೆ ಹೆಸರುವಾಸಿಯಾಗಿರುವ ತರಬೇತಿ ಶಾಲೆಗಳಿಗೆ ರಾಜ್ಯದ ಪೊಲೀಸರನ್ನು ಹಂತ ಹಂತವಾಗಿ ನಿಯೋಜಿಸಲಾಗುವುದು ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು

ಬೆಳ್ತಂಗಡಿ ತಾಲ್ಲೂಕಿನ ಮಡಂತ್ಕಾರು ಸುಳ್ಯದ ಕಲ್ಮಡ್ಕ ಮಂಗಳೂರು ತಾಲ್ಲೂಕಿನ ಕಲ್ಲಮುಂಡ್ಕೂರು ಪುತ್ತೂರು ತಾಲ್ಲೂಕಿನ ಕುಟ್ರುಪಾಡಿ ಮತ್ತು ಬಂಟ್ವಾಳ ತಾಲ್ಲೂಕಿನ ವಿಟ್ಲ ಪಡ್ನೂರು ಪುರಸ್ಥಾರಕ್ಕೆ ಆಯ್ಕೆಯಾದ ಗ್ರಾಮ ಪಂಚಾಯ್ತಿಗಳು

ನಂತರಮಾತನಾಡಿದ ಅವರು ಇಂದು ದೇವರ ಅಸ್ತಿತ್ವದ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯುತ್ತಿದ್ದು ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ ಎಂದ ಅವರು ನಾವಿಂದು ಪ್ರಕೃತಿಯನ್ನು ದೇವತೆಗೆ ಹೋಲಿಸಿ ನೋಡುತ್ತೇವೆ

ಚಾಮುಂಡಿ ಬೆಟ್ಟದಲ್ಲಿ ಮೂಲಸೌಕರ್ಯ ಒದಗಿಸಬೇಕು ಚಾಮುಂಡಿ ಬೆಟ್ಟ ಯಾತ್ರಾ ಸ್ಥಳವಾಗಬೇಕೆ ಹೊರತು ಪ್ರವಾಸಿ ತಾಣವಾಗಬಾರದು

ಯಡಿಯೂರಪ್ಪ ಮಾತನಾಡಿ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಸಾಕಪ್ಟು ಹಾನಿಯಾಗಿದ್ದು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎದುರಿಸಿ ನಿಲ್ಲುವುದೇ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ರಾಜ್ವದ ಸಮಸ್ಥೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲಸುವಂತಾಗಲಿ ಎಂದು ಹಾರೈಸಿದರು ದಸರಾ ಉದ್ವಾಟನೆಯೊಂದಿಗೆ ಮೈಸೂರಿನ ಅರಮನೆಯಲ್ಲಿ ನವರಾತ್ರಿಯ ಪೂಜಾ ಕೈಂಕರ್ಯಗಳು ಸಹ ವಿಧಿವತ್ತಾಗಿ ಆರಂಭಗೊಂಡಿದ್ದು ರಾಜ ವಂಶಸ್ಥ ಯದುವೀರ್ ಒಡೆಯರ್ ಅವರು ಖಾಸಗಿ ದರ್ಬಾರ್ ಸೇರಿದಂತೆ ನಾನಾ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಾರೆ

ಐವತಕ್ಕೂ ಹೆಚ್ಚು ಪ್ರಕಾಶಕರು ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ದು ಕನ್ನಡದ ಸುಪ್ರಸಿದ್ದ ಲೇಖಕರ ಅಸಂಖ್ಯಾತ ಪುಸ್ತಕಗಳು ಮೇಳದಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಸರ್ಕಾರದ ವಿವಿಧ ಅಕಾಡೆಮಿಗಳು ಮತ್ತು ಪ್ರಾಧಿಕಾರದ ಪ್ರಕಟಣೆಗಳು ಸಹ ದೊರೆಯಲಿವೆ ಪುಸ್ತಕ ಮೇಳದಲ್ಲಿ ಡಾ

ಧೈರಪ್ಪ ಅವರ ಕುರಿತ ವಿಶೇಷ ಮಳಿಗೆಗೆ ಸಚಿವರು ಭೇಟ ನೀಡಿದರು

ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ದಸರಾ ಚಲನಚಿತ್ರೋತ್ಸವ ಉದ್ರಾಟಿಸಿ ಮಾತನಾಡಿದ ಅವರು ದಸರಾ ಮಹೋತ್ಸವದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಬಿಂಬಿಸುವುದರ ಜೊತೆಗೆ ಕಲಾವಿದರನ್ನು ಸರ್ಕಾರ ಪೋತ್ಸಾಹಿಸಿಕೊಂಡು ಬರುತ್ತಿದೆ ಎಂದರು ರಾಜ ಮಹಾರಾಜರ ಕಾಲದಲ್ಲಿ ಕಲಾವಿದರಿಗೆ ಆಸ್ಟಾನದಲ್ಲಿ ಗೌರವ ದೊರಕುತ್ತಿತ್ತು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದರು

ಅಶೋಕ ಹೇಳಿದ್ದಾರೆ